ವೈದ್ಯರ ತಂಡ ಏನೆಲ್ಲ ಪ್ರಯತ್ನಿಸಿದಾದರೂ ಸಫಲವಾಗಲಿಲ್ಲ ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ಸೇರಿದಂತೆ ಹಲವಾರು ಹಿರಿಯ ಸಚಿವರು ಆಸ್ಪತ್ರೆಗೆ ಧಾವಿಸಿ ಬಂದರು

ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದ ನೆತಾರರೋಬ್ಲರನ್ನು ದೇಶ ಕಳೆದು ಕೊಂಡಿದೆ ಎಂದಿದ್ದಾರೆ ಇತರರಿಗೆ ನೆರವಾಗುವ ತುಡಿತ ಹೊಂದಿದ್ದ ಸುಷ್ನಾ ಸ್ವರಾಜ್ ಭಾರತದ ಜನತೆಗೆ ಸಲ್ಲಿಸಿದ ಸೇವೆಗಾಗಿ ಸದಾ ಸ್ನರಣಾರ್ಹರು ಎಂದು ರಾಷ್ಟಪತಿ ನುಡಿದಿದ್ದಾರೆ ಉಪರಾಷ್ಷಪತಿ ಎಂ ವೆಂಕಯ್ಣನಾಯ್ಡು ತಮ್ಮ ಸಂತಾಪ ಸಂದೇಶದಲ್ಲಿ ಸುಷ್ನಾ ಅವರ ಅಗಲಿಕೆ ದೇಶಕ್ಕೆ ಹಾಗೂ ವೈಯಕ್ತಿಕವಾಗಿ ತಮಗೆ ಅಪಾರ ನಷ್ಟ ಉಂಟುಮಾಡಿದೆ ಎಂದಿದ್ದಾರೆ ಸುಷ್ಠಾ ಅವರು ಒಬ್ಬ ತ್ರೇಷ್ಠ ಆಡಳಿತಗಾರರು ಅದ್ವಿತೀಯ ಸಂಸದೀಯಪಟು ಹಾಗೂ ಅದ್ದುತ ವಾಗ್ಬಟು ಆಗಿದ್ದರು ಎಂದು ಅವರು ಸ್ಮರಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಂತಾಪ ಸಂದೇಶದಲ್ಲಿ ಸುಷ್ಮಾ ಸ್ವರಾಜ್ ಅವರ ಅಗಲಿಕೆಯೊಂದಿಗೆ ಭಾರತೀಯ ರಾಜಕಾರಣದ ಅದ್ದುತ ಅಧ್ಯಾಯವೊಂದು ಅಂತ್ಯಗೊಂಡಂತಾಗಿದೆ ಎಂದಿದ್ದಾರೆ ಸಾರ್ವಜನಿಕ ಸೇವೆಗೆ ಹಾಗೂ ಬಡವರ ಬದುಕನ್ನು ಹಸನುಗೊಳಿಸಲು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದ ಮಹಾನ್ ನಾಯಕಿಯೊಬ್ಬರ ನಿಧನದಿಂದ ಭಾರತ ದುಃಖ ತಪ್ತವಾಗಿದೆ ಎಂದು ಅವರು ಸರಣಿ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಸುಷ್ನಾ ಅವರ ನಿಧನ ತಮಗೆ ವೈಯಕ್ತಿಕ ನಷ್ಸ ಎಂದು ನರೇಂದ್ರ ಮೋದಿ ದುಃಖಿಸಿದ್ದಾರೆ ರಕ್ಷಣಾ ಸಚಿವ ರಾಜ್ನಾಥ್ ಸಿಂಗ್ ಸಂತಾಪ ಸೂಚಕ ಸಂದೇಶ ನೀಡಿ ಸುಷ್ಕಾ ಸ್ವರಾಜ್ ಅವರು ನುರಿತ ಸಂಸದೀಯ ಪಟುವಾಗಿದ್ದರು ಪಕ್ಷಬೇಧವಿಲ್ಲದೆ ಎಲ್ಲರ ಗೌರವಕ್ಷೆ ಪಾತ್ರರಾಗಿದ್ದರು ಎಂದಿದ್ದಾರೆ ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಅವರು ಸಂದೇಶ ನೀಡಿ ಸುಷ್ತಾ ಸ್ವರಾಜ್ ಅವರ ನಿಧನ ಬಿಜೆಪಿ ಮತ್ತು ಭಾರತದ ರಾಜಕಾರಣಕ್ಕೆ ತುಂಬಲಾರದ ನಷ್ಷ ಎಂದು ಹೇಳಿ ಸುಷ್ನಾ ಅವರು ಅತ್ನುತ್ತಮ ವಾಗ್ನಿ ಮಾದರಿ ಕಾರ್ಯಕರ್ತೆ ಜನಪ್ರಿಯ ಸಾರ್ವಜನಿಕ ಪ್ರತಿನಿಧಿ ಹಾಗೂ ಕಠಿಣ ಶ್ರಮದ ಸಚಿವೆ ಹೀಗೆ ಹಲವಾರು ಪಾತ್ರಗಳೊಂದಿಗೆ ಭಾರತೀಯ ರಾಜಕಾರಣದಲ್ಲಿ ಅಚ್ಚಳಿಯದ ಗುರುತು ಮೂಡಿಸಿದ್ದಾರೆ ಎಂದಿದ್ದಾರೆ ಅಗಲಿದ ನಾಯಕಿಯ ಪಾರ್ಥಿವ ಶರೀರವನ್ನು ಏಮ್ಸಿನಿಂದ ದೆಹಲಿಯ ಅವರ ನಿವಾಸಕ್ಕೆ ಕೊಂಡೊಯ್ಲಾಗಿದೆ

ವಿದೇಶಗಳಲ್ಲಿರುವ ಭಾರತೀಯ ಸಮುದಾಯದವರು ಮಾಜಿ ವಿದೇಶಾಂಗ ಸಚಿವೆ ಸುಷ್ನಾ ಸ್ವರಾಜ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಿ ಅವರೊಬ್ಲ ಕಾಳಜಿ ಹೊಂದಿದ ವೈಶಿಷ್ಷರೂರ್ಣ ನಾಯಕಿ ಎಂದಿದ್ದಾರೆ ವಿದೇಶಾಂಗ ಸಚಿವರಾಗಿ ಸುಷ್ತಾ ಸ್ವರಾಜ್ ಅವರು ಭಾರತದ ರಾಜತಾಂತ್ರಿಕತೆಗೆ ನಿಖರತೆಯ ಛಾಪು ಮೂಡಿಸಿದ್ದಾರೆ ಸಾಗರೋತ್ತರ ಭಾರತೀಯರ ಅಹವಾಲುಗಳಿಗೆ ಟ್ವಟರ್ನಲ್ಲಿ ಪ್ರಾಮಾಣಿಕವಾಗಿ ಸ್ವಂದಿಸುವುದಕ್ಕೆ ಅವರು ಹೆಸರಾಗಿದ್ದರು ಎಂದಿದ್ದಾರೆ

ಪಾಕ್ ಆಕ್ರಮಿತ ಕಾಶ್ಮೀರ ಎಂದೂ ಭಾರತಕ್ಕೆ ಸೇರಿದ್ದು ಎಂದು ಅವರು ಹೇಳಿದರು ವಿಶೇಷ ಸ್ಥಾನಮಾನದ ಈ ವಿಧಿಯೇ ಕಣಿವೆಯಲ್ಲಿ ಭಯೋತ್ಪಾದನೆ ಆ ರಾಜ್ಯದಲ್ಲಿ ಅಭಿವೃದ್ದಿಯ ಕೊರತೆ ಮತ್ತು ಭ್ರಷ್ಟಾಚಾರಕ್ಕೆ ಮೂಲ ಕಾರಣವಾಗಿತ್ತು ಎಂದು ಷಾ ಅಭಿಪ್ರಾಯಪಟ್ಟರು ಈ ಅನುಚ್ಛೇಧ ಮಹಿಳಾ ವಿರೋಧಿ ದಲಿತ ವಿರೋಧಿ ಹಾಗೂ ಒಬಿಸಿ ವಿರೋಧಿ ಈ ಅನುಚ್ಛೇಧ ಕೇವಲ ಮೂರು ಕುಟುಂಬಗಳಿಗೆ ಮಾತ್ರ ಅನುಕೂಲಕರವಾಗಿತ್ತು ಎಂದ ಗೃಹ ಸಚಿವರು ಇದರ ರದ್ದತಿಯನ್ನು ವಿರೋಧಿಸುತ್ತಿರುವ ಜನ ತಮ್ನ ಸ್ವಹಿತಾಸಕ್ತಿ ಬಯಸುವವರೇ ಹೊರತು ಕಣಿವೆಯ ಜನರ ಅಭ್ಯದಯವನ್ನು ಬಯಸುವವರಲ್ಲ ಎಂದು ಹೇಳದರು

ಸಂಸತ್ತಿನಲ್ಲಿ ಜಮ್ಮ ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದ ಮಹತ್ವದ ಮಸೂದೆಗಳನ್ನು ಭಾರೀ ಬೆಂಬಲದೊಂದಿಗೆ ಅನುಮೋದಿಸಿರುವುದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ ಅವರು ಸರಣಿ ಟ್ವೀಟ್ ಮಾಡಿ ಭಾರತದ ಸಂಸದೀಯ ಪ್ರಜಾಸತ್ತೆಯಲ್ಲಿ ಇದೊಂದು ಸ್ಪರಣಾರ್ಥ ಸಂದರ್ಭ ಎಂದು ಕರೆದಿದ್ದಾರೆ

ಕಾಶ್ಮೀರ ಮತ್ತು ಲಡಾಖ್ನ ಜನತೆಯ ಧೈರ್ಯಕ್ಕೆ ವಂದನೆಗಳನ್ನು ಅರ್ಪಿಸಿದ ಮೋದಿ ಇವರೆಲ್ಲರಿಗೆ ಹೊಸ ಬೆಳಗು ಉತ್ತಮ ಭವಿಷ್ಣ ಮೂಡಿ ಬರಲಿದೆ ಎಂದಿದ್ದಾರೆ ಜನತೆಯನ್ನು ಭಾವನಾತ್ಮಕವಾಗಿ ಬಂಧಿಸಬಹುದೆಂಬ ಪಟ್ಟಭದ್ರ ಹಿತಾಸಕ್ತಿಗಳು ಹಲವಾರು ವರ್ಷಗಳ ಕಾಲ ಜನತೆಯ ಸಬಲೀಕರಣದ ಗೋಜಿಗೆ ಹೋಗಲಿಲ್ಲ ಎಂದ ಪ್ರಧಾನಮಂತ್ರಿ ಜಮ್ಮ ಮತ್ತು ಕಾಶ್ಮೀರ ಈಗ ಸಂಕೋಲೆಗಳಿಂದ ಮುಕ್ತವಾಗಿದೆ ಎಂದಿದ್ದಾರೆ

ಕಾಶ್ಮೀರ ಮತ್ತು ಲಡಾಖ್ಗೆ ಸಂಬಂಧಿಸಿದ ಮಸೂದೆಗಳು ಅಖಂಡತೆ ಮತ್ತು ಸಬಲೀಕರಣವನ್ನು ಖಚಿತಪಡಿಸುತ್ತವೆ ಈ ಕ್ರಮಗಳು ಯುವ ಜನತೆಯನ್ನು ಮುಖ್ಯವಾಹಿನಿಗೆ ಕರೆತಂದು ಅವರ ಕೌಶಲ ಮತ್ತು ಪ್ರತಿಭೆಗಳಗೆ ಅಪಾರ ಸದವಕಾಶಗಳನ್ನು ನಿರ್ಮಿಸಿಕೊಡುತ್ತವೆ ಸ್ಥಳೀಯ ಮೂಲ ಸೌಕರ್ಯದಲ್ಲಿ ಗಮನಾರ್ಹ ಸುಧಾರಣೆ ಮೂಡಿಸುತ್ತದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ಸಂಸತ್ತಿನಲ್ಲಿ ಮಾತನಾಡಿದ ಪ್ರಧಾನಿಯವರು ಸಂದರ್ಭಕ್ಕೆ ಅನುಗುಣವಾಗಿ ನಡೆದುಕೊಂಡು ವಿಭಿನ್ನ ರಾಜಕೀಯ ಸಿದ್ದಾಂತಗಳ ನಡುವೆಯೂ ದೇಶದ ಸಂಸದೀಯ ಪ್ರಜಾಸತ್ತೆಯ ಹಿರಿಮೆಯನ್ನು ವರ್ಧಿಸುವ ಅತ್ನುತ್ತಮ ಚರ್ಚೆಯಲ್ಲಿ ಪಾಲ್ಗೊಂಡ ಎಲ್ಲಾ ಎಂಪಿಗಳನ್ನು ಅಭಿನಂದಿಸಿದರು ಸಂಸತ್ತಿನ ಉಭಯ ಸದನಗಳಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಕಲಾಪಗಳನ್ನು ನಡೆಸಿಕೊಟ್ಷ ರಾಜ್ಯಸಭಾ ಸಭಾಪತಿ ಎಂ ವೆಂಕಯ್ಥನಾಯ್ಡು ಹಾಗೂ ಲೋಕಸಭಾದ್ಯಕ್ಷ ಓಂ ಬಿರ್ಲಾ ಅವರನ್ನು ಪ್ರಧಾನಮಂತ್ರಿ ಅಭಿವಂದಿಸಿದರು

ಕಾಶ್ಮೀರ ಮತ್ತು ಲಡಾಖ್ನ ಜನತೆಗೆ ಉತ್ತಮ ಬದುಕನ್ನು ರೂಪಿಸಿಕೊಡಲು ನಿರಂತರ ಶ್ರಮಿಸಿದ ಗೃಹ ಸಚಿವ ಅಮಿತ್ ಷಾ ಅವರನ್ನು ಪ್ರಧಾನಮಂತ್ರಿ ಪ್ರಶಂಸಿಸಿದರು

ಜಮ್ನು ಮತ್ತು ಕಾಶ್ನೀರಕ್ಷೆ ಸಂಬಂಧಿಸಿದ ಗೊತ್ತುವಳಿ ಹಾಗೂ ಮಸೂದೆ ಅನುಮೋದನೆ ಗೊಂಡ ತರುವಾಯ ಸಭಾಧಕ್ಷ ಓಂ ಬಿರ್ಲಾ ಈ ಪ್ರಕಟಣೆ ನೀಡಿದರು

ಕಲಾಪ ವೇಳೆ ಯಾವುದೇ ಅಡೆತಡೆಗಳು ಉದ್ದವಿಸಲಿಲ್ಲ ಎಂದ ಸಭಾಧ್ಯಕ್ಷರು ಸಹಕರಿಸಿದ ಸದಸ್ದರಿಗೆ ವಂದನೆ ಸಲ್ಲಿಸಿದರು

ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅನುಮೋದಿಸಿತ್ತು

ನಿರ್ದಿಷ್ಟ ಪ್ರಕರಣಗಳಲ್ಲಿ ಸಾರ್ವಜನಿಕ ಸ್ವಳಗಳಿಂದ ಅನಧಿಕೃತ ವಾಸಿಗಳನ್ನು ತೆರವುಗೊಳಿಸುವುದಕ್ಕೆ ಅವಕಾಶ ಕಲ್ಪಿಸುತ್ತದೆ